ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ವಿಷಯದಲ್ಲಿ ಹಿಂದೆ ಸರಿಯುವುದಾಗಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸ್ಪಷ್ಟನೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ಪ್ರಾನ್ಸ್ ಪ್ರಧಾನಮಂತ್ರಿ ಅಡೋರ್ಡ್ ಪಿಲಿಪೆ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ

ಭಾರತೀಯರ ವಲಸಿಗರನ್ನು ಉದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಬ್ ಅಭಿವ್ಯದ್ಲಿಯಲ್ಲಿ ಭಾರತೀಯರು ಪ್ರಮುಖ ಪಾತ್ರ ವಹಿಸುತ್ತಿದ್ಗಾರೆ ಎಂದು ಹೇಳಿದರು ಮೂರು ರಾಷ್ಷಗಳ ಪ್ರವಾಸದಲ್ಲಿರುವ ನರೇಂದ್ರ ಮೋದಿ ತಮ್ನ ಮೊದಲ ಚರಣದಲ್ಲಿ ಪ್ರಾನ್ಸ್ಗೆ ಭೇಟಿ ನೀಡಿದ್ದು ಇಂದು ರಾತ್ರಿ ಫ್ರಾನ್ಸ್ನಿಂದ ಸಂಯುಕ್ತ ಅರಬ್ ಎಮಿರೆಟ್ಸ್ಗೆ ಶ್ರಯಾಣ ಬೆಳಸಲಿದ್ದು ಅಲ್ಲಿನ ಯುಎ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಆರ್ಡರ್ ಆಫ್ ಜಾಯದ್ ಸ್ವೀಕರಿಸಲಿದ್ದಾರೆ ಅಬುದಾಬಿಯಾ ರಾಜ ಶೇಖ್ ಮಹಮದ್ ಬಿನ್ ಜಾಯದ್ ಅಲ್ ನಾಹಿಯಾನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಬಳಿಕ ಬಹರೇನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು ಅಲ್ಲಿನ ರಾಜ ಶೇಖ್ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ದೇಶದಲ್ಲಿ ಆರ್ಥಿಕ ಸುಧಾರಣೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಹೇಳಿದ್ದಾರೆ

ಇದರಿಂದಾಗಿ ಧೀಘಕಾಲ ಮತ್ತು ಕಿರಿಯ ಬಂಡವಾಳ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಉದ್ಯಮೀಯ ಜವಾಬ್ದಾರಿಯ ನಿಯಮಗಳನ್ನು ಉಲ್ಲಂಘಿಸಿದರೆ ಇನ್ನು ಮುಂದು ತ್ರಿಮಿನಲ್ ಅಪರಾಧವಾಗಿ ಪರಿಗಣಿಸದೇ ಅದನ್ನು ಸಿವಿಲ್ ಪ್ರಕರಣವೆಂದು ಪರಿಗಣಿಸಲಾಗುವುದು ಎಂದು ಹೇಳಿದರು ತೆರಿಗೆ ಪಾವತಿದಾರರಿಗೆ ದೌರ್ಜನ್ಯ ಕಿರುಕುಳವನ್ನು ತಪ್ಪಿಸಲು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಗಣಕಿಕೃತವಾದ ತೆರಿಗೆ ನೋಟೀಸ್ ಮತ್ತು ಆರ್ಡರ್ಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ನವೋದ್ಯಮಗಳನ್ನು ಆರಂಭಿಸುವವರಿಗೆ ಮತ್ತು ಅದರ ಮೇಲೆ ಬಂಡವಾಳ ಹೂಡುವವರಿಗೆ ಏಂಜಲ್ ತೆರಿಗೆ ಪದ್ಧತಿಯನ್ನು ಹಿಂಪಡೆಯಲು ನಿರ್ಧರಿಸಲಾಗಿದ್ದು ನವೋದ್ಯಮಕ್ಕೆ ಸಂಬಂಧಿಸಿದ ಸಮಸ್ಥೆಗಳನ್ನೂ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಮೂಲಕ ಬಗೆಹರಿಸಲು ನಿರ್ಧರಿಸಲಾಗಿದೆ ಎಂದರು

ಭಯೋತ್ವಾಕರಿಗೆ ಹಣಕಾಸು ಮತ್ತು ಹಣ ಲೇವಾದೇವಿಗೆ ಸಂಬಂಧಿಸಿದಂತೆ ಹಣಕಾಸು ಕಾರ್ಯಪಡೆ ಮಾನದಂಡಗಳನ್ನು ಪೊರೈಸುವಲ್ಲಿ ಪಾಕಿಸ್ತಾನ ವಿಫಲವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಆಸ್ಟೇಲಿಯಾದ ಕ್ಯಾನ್ಬರಾದಲ್ಲಿ ನಡೆದ ಸಭೆಯಲ್ಲಿ ಈ ಸಂಬಂಧ ಸುದೀಫ ಚರ್ಚೆ ನಡೆಸಿದ ಪಾಕಿಸ್ತಾನವನ್ನು ಕಪ್ಪುಪಟ್ಟಿಗೆ ಸೇರಿಸಲು ನಿರ್ಧರಿಸಿದೆ

ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಕಳುಹಿಸಬಹುದು ಹೆಚ್ಚಿನ ಮಾಹಿತಿಗೆ ಮೈ ಗೌ ಇನ್ ಜಾಲತಾಣವನ್ನು ಸಂಪರ್ಕಿಸಬಹುದು

ಐಎನ್ಕ್ಲ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಹಣ ಲೇವಾವೇದಿ ಕಾಯ್ದೆಯಡಿ ದೂರು ದಾಖಲಿಸಿದ ಪ್ರಕರಣದಲ್ಲಿ ಸಂಬಂಧಿಸಿ ಚಿದಂಬರಂ ಅವರನ್ನು ಬಂಧಿಸದಂತೆ ಸುಪ್ರೀಂಕೋರ್ಟ್ ರಕ್ಷಣೆ ನೀಡಿದೆ ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಎಸ್ಎಸ್ ಬೋಪಣ್ಣ ನೇತೃತ್ವದ ನ್ಯಾಯಪೀಠ ಬರುವ ಸೋಮವಾರ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದರು ಐಎನ್ಕ್ಸ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಚಿದಂಬರಂ ವಿರುದ್ದ ತನಿಖೆ ನಡೆಸಿದೆ

ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಪತನವಾದ ಬಳಿಕ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಹಿರಿಯ ನಾಯಕರು ಪರಸ್ವರ ಆರೋಪ ಪ್ರತ್ಯಾರೋಪಗಳಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಸಿದ್ದರಾಮಯ್ಯ ಸಮಿಶ್ರ ಸರ್ಕಾರದ ಪತನಕ್ಕೆ ತಾವು ಕಾರಣ ಎಂದು ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡ ಅವರು ಮಾಡಿರುವ ಆರೋಪ ಆಧಾರರಹಿತ ಎಂದು ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೇ ಇಂತಹ ಪರಿಸ್ಟಿತಿ ಉದ್ದವಿಸುತ್ತಿರಲಿಲ್ಲ ಸಮನ್ವಯ ಸಮಿತಿಯಲ್ಲಿ ಕೈಗೊಂಡ ನಿರ್ಧಾರಗಳನ್ನು ಅನುಷ್ಠಾನ ಮಾಡಲು ವಿಫಲವಾಗಿದ್ದೇ ಮೈತ್ರಿ ಸರ್ಕಾರ ಪತನಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್ ಕೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ಆ ಹೇಳಿಕೆ ಎರಡೂ ಪಕ್ಷಗಳ ಸಂಬಂಧದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳವೆ ಇದು ಬಿಜೆಪಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ

ದೇಶದಲ್ಲಿ ಪ್ರತಿ ಮನೆಗೂ ಪೋಷಣ್ ಅಭಿಯಾನವನ್ನು ಯಶಸ್ವಿಯಾಗಿ ತಲುಪಿಸಲು ತ್ರಮಿಸಿದ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಸ್ತತಿ ಇರಾನಿ ದೇಶದಲ್ಲಿ ಎದುರಿಸುತ್ತಿರುವ ಅಪೌಷ್ಠಿಕತೆಯ ಸಮಸ್ಠೆಯನ್ನು ದೂರಮಾಡಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಿಂಗಳ ಪೂರ ನಡೆಯಲಿರುವ ಪೋಷಣ್ ಅಭಿಯಾನ ಮುಂದಿನ ತಿಂಗಳನಿಂದ ಆರಂಭವಾಗಲಿದೆ

ಬಿತ್ತಿ ಪತ್ರದ ಮೂಲಕ ವದಂತಿ ಹಬ್ಬಿಸುತ್ತಿರುವ ಹಿನ್ನೆಲೆಯಲ್ಲಿ ಜಮ್ಮ ಕಾಶ್ಮೀರದ ಶ್ರೀನಗರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ನಿಷೇಧಾಜ್ಞ್ನೆ ಜಾರಿ ಮಾಡಿದೆ ಕಾನೂನು ಸುವ್ಧವಸ್ಥೆಗೆ ಭಿತ್ತಿ ಪತ್ರ ಯಾವುದೇ ಅಡ್ಡಿಯಾಗದು ಆದರೂ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಅನೇಕ ಕಡೆ ಹೆಚ್ಚಿನ ಭದ್ರತಾ ಪಡೆ ನಿಯೋಜಿಸಲಾಗಿದ್ದು ಕಾನೂನು ಸುವ್ಧವಸ್ಥೆ ಕಾಪಾಡಲು ಗಮನ ಪರಿಸಲಾಗಿದೆ ಎಂದು ಭದ್ರತಾ ಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ ವಾರದ ಆರಂಭದಲ್ಲಿ ಕಾಶ್ಮೀರದ ಪಲವು ಭಾಗದಲ್ಲಿ ವಿಧಿಸಲಾಗಿದ್ದ ನಿಷೇದಾಜ್ಞೆಯ ಹಿಂಪಡೆಯಲಾಗಿತ್ತು ವೈಟ್ನೈಟ್ ಕಾರ್ಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಪರಮಜಿತ್ ಸಿಂಗ್ ಸಂಗ್ ಹಾಗೂ ಉತ್ತರ ಕಮಾಂಡ್ನ ಕಮಾಂಡಿಂಗ್ ಮುಖ್ಯಸ್ಥ ಜನರಲ್ ರಣಭೀರ್ ಸಿಂಗ್ ಅವರು ಇಂದು ಜಮ್ಮ ಕಾಶ್ಮೀರದ ಪೂಂಚ್ ಮತ್ತು ಅಕ್ನೂರ್ ವಲಯಗಳಲ್ಲಿ ಭದ್ರತಾ ಪರಿಸ್ಥಿತಿ ಮತ್ತು ಕಾರ್ಯಾಚರಣೆಯ ಸ್ಥಿತಿಗತಿಗಳನ್ನು ಪರಾಮರ್ತಿಸಿದರು ಭೇಟಿಯ ಸಂದರ್ಭದಲ್ಲಿ ಸೇನಾ ಕಮಾಂಡರ್ಗಳು ಗಡಿನಿಯಂತ್ರಣ ರೇಖೆಯಲ್ಲಿ ಕೆಲಸ ಮಾಡುತ್ತಿರುವ ಭದ್ರತಾಪಡೆ ಕೆಲಸಗಳನ್ನು ಶ್ಲಾಘಿಸಿದ್ದಾರೆ

ಸ್ವಿಟ್ಟರ್ಲ್ಯಾಂಡ್ನ ಬಾಸೆಲ್ನಲ್ಲಿ ನಡೆಯುತ್ತಿರುವ ವಿಶ್ವ ಬ್ಯಾಡ್ಮೀಂಟನ್ ಚಾಂಪಿಯನ್ ಶಿಪ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಪಿ ವಿ ಸಿಂಧು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ

ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಬಿ ಸಾಯಿ ಪ್ರಣೀತ್ ಇಂಡೋನೇಷ್ಠಾದ ಜೊನಾತನ್ ಕ್ರಿಸ್ಟಿ ಅವರೊಂದಿಗೆ ಸೆಣಸಲಿದ್ದಾರೆ